ಕೋವಿಡ್ ಲಸಿಕೆ ನಿರ್ವಹಣೆ ಕುರಿತು ಇಂದು ತಜ್ಞರ ಸಮಿತಿ ಸಭೆ

ಪಾರದರ್ಶಕ ತೆರಿಗೆ ಪ್ರಾಮಾಣಿಕರಿಗೆ ಮನ್ನಣೆ ವೇದಿಕೆಗೆ ನಾಳಿ ಪ್ರಧಾನಮಂತ್ರಿ ಅವರಿಂದ ಚಾಲನೆ

ಇಂದು ಅಂತಾರಾಷ್ಟ್ರೀಯ ಯುವದಿನ

ನಮ್ಮ ಈವರೆಗಿನ ಅನುಭವದ ಪ್ರಕಾರ ಕಂಟೇನ್ಮೆಂಟ್ ಕಾಂಟ್ಲಾಕ್ಟ್ ಟ್ರೇಸಿಂಗ್ ಮತ್ತು ಸರ್ವೇಲೈನ್ಸ್ಗಳು ಕೊರೋನಾ ಹೋರಾಟಕ್ಕೆ ಬಹುಮುಖ್ಯ ಅಸ್ತ್ರಗಳು ಎಂದು ಅವರು ಹೇಳಿದರು

ನೀತಿ ಆಯೋಗದ ಸದಸ್ಯ ಡಾ

ರಾಜ್ಯ ಸರ್ಕಾರಗಳು ಹಾಗೂ ಲಸಿಕೆ ಉತ್ಪಾದಕರು ಸೇರಿದಂತೆ ಈ ಎಲ್ಲ ಆಸಕ್ತ ಪಾಲುದಾರರ ಲಸಿಕೆ ಉತ್ಪಾದನಾ ಕ್ರಮ ಇನ್ನಿತರ ಕ್ರಮಗಳ ಬಗ್ಗೆ ಸಮಿತಿ ಪರಿಶೀಲಿಸಲಿದೆ ಒಮ್ಮೆ ಲಸಿಕೆಯ್ನು ಅಭಿವೃದ್ದಿ ಪದಿಸಿದ ನಂತರ ಅದಕ್ಕೆ ನೀಡಬೇಕಾದ ಆದ್ಯತೆ ಹಾಗೂ ನಿರ್ವಹಣೆ ಇನ್ನಿತರ ವಿಚಾರಗಳ ಕುರಿತಂತೆ ಕಾರ್ಯತಂತ್ರವನ್ನು ಸಮಿತಿ ರೂಪಿಸಲಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ

ಟೆಸ್ಸ್ ಟ್ರಾಕ್ ಟ್ರೀಟ್ ಕಾರ್ಯತಂತ್ರಗಳು ಉತ್ತಮ ಫಲಿತಾಂಶ ನೀಡುತ್ತಿರುವುದಾಗಿ ಎಂದು ಕೇಂದ ಆರೋಗ್ಯ ಸಚಿವಾಲಯ ಹೇಳಿದೆ ಕೊರೋನಾ ರೋಗಿಗಳನ್ನು ಬೇಗನೆ ಗುರುತಿಸುವಿಕೆ ಮತ್ತು ಪ್ರಾಮಾಣಿಕವಾಗಿ ಪ್ರತ್ಯೇಕಿಸುವಿಕೆ ಅಥವಾ ಆಸ್ಪತ್ರೆಗೆ ಶೀಘ್ರ ದಾಖಲು ಮಾಡುವ ಮೂಲಕ ಗುಣಮುಖರಾಗುವವರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ

ಪ್ರಸಕ್ತ ಶೈಕ್ಷಣಿಕ ವರ್ಷದ ಆರಂಭಕ್ಕೆ ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಬರುವ ಸೋಮವಾರದಿಂದ ಆರಂಭಿಸಲು ತಮಿಳುನಾದು ಸರ್ಕಾರ ಆ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಅವಕಾಶ ಕಲ್ಪಿಸಿದೆ ಈ ಕುರಿತಂತೆ ಮಾರ್ಗಸೂಚಿ ಹೊರಡಿಸಿರುವ ತಮಿಳುನಾದು ಸರ್ಕಾರ ಎಲ್ಲಾ ಅಗತ್ಯ ಸುರಕ್ಷತಾ ಶಿಷ್ಟಾಚಾರಗಳನ್ನು ಪ್ರವೇಶಾತಿ ಸಂದರ್ಭದಲ್ಲಿ ಅನುಸರಿಸಬೇಕೆಂದು ಹೇಳಿದೆ

ಪಾರದರ್ಶಕ ತೆರಿಗೆ ಪ್ರಾಮಾಣಿಕರಿಗೆ ಮನ್ನಣೆ ಕುರಿತ ವೇದಿಕೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ವೀಡಿಯೊ ಕಾನ್ವರೆನ್ಸಿಂಗ್ ಮೂಲಕ ಆರಂಭಿಸಲಿದ್ದಾರೆ ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ ಸಿಬಿಡಿಟಿ ಇತ್ತೀಚಿನ ವರ್ಷಗಳಲ್ಲಿ ನೇರ ತೆರಿಗೆಯಲ್ಲಿ ಹಲವಾರು ಮಹತ್ವದ ಬದಲಾವಣೆಗಳನ್ನು ತಂದಿದೆ

ಲಾಭಾಂಶ ಹಂಚಿಕೆ ತೆರಿಗೆಯನ್ನೂ ರದ್ದುಪದಿಸಲಾಗಿದೆ ತೆರಿಗೆ ದರಗಳಲ್ಲಿ ಇಳಿಕೆ ಹಾಗೂ ನೇರ ತೆರಿಗೆ ನಿಯಮಗಳನ್ನು ಸರಳಗೊಳಿಸುವುದಕ್ಕೆ ತೆರಿಗೆ ಸುಧಾರಣೆಗಳಲ್ಲಿ ಒತ್ತು ನೀಡಲಾಗಿದೆ ವರಮಾನ ತರಿಗೆ ಇಲಾಖೆಯ ಕಾರ್ಯ ವೈಖರಿಯಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ತರಲು ಸಿಬಿಡಿಟಿ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅದೇ ರೀತಿ ತೆರಿಗೆ ನಿಯಮಗಳನ್ನು ಸುಲಭವಾಗಿ ಪಾಲಿಸಲು ಸಾಧ್ಯವಾಗುವಂತೆ ವರಮಾನ ತೆರಿಗೆ ರಿಟರ್ನ್ಗಳನ್ನು ಮುಂಚಿತವಾಗಿಯೇ ಭರ್ತಿ ಮಾಡುವಂತಹ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ ನವೋದ್ಯಮಗಳಿಗೆ ಸಂಬಂಧಿಸಿದಂತೆ ತೆರಿಗೆ ನಿಯಮಗಳ ಪಾಲನೆಯನ್ನೂ ಸಹ ಸರಳಗೊಳಿಸಲಾಗಿದೆ ಇದಲ್ಲದೆ ಇತ್ಯರ್ಥವಾಗೇ ಉಳಿದಿರುವ ತೆರಿಗೆ ವಿವಾದಗಳನ್ನು ಬಗೆಹರಿಸಲು ವಿವಾದ್ ಸೇ ವಿಶ್ವಾಸ್ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ

ಇಂದು ಅಂತಾರಾಷ್ಟೀಯ ಯುವ ದಿನ ಮುಖ್ಯವಾಹಿನಿಯಲ್ಲಿರುವ ಯುವ ಜನಾಂಗದ ಧ್ಲನಿ ಕ್ರಿಯೆಗಳು ಹಾಗೂ ಆಸೆಕ್ತಿಗಳನ್ನು ಬಿಂಬಿಸುವ ಅವಕಾಶ ಕಲ್ಪಿಸುವ ಸಂಭ್ರಮದ ದಿನ ಇದಾಗಿದೆ

ಜಾಗತಿಕ ಕಾರ್ಯದಲ್ಲಿ ಯುವಜನತೆಯ ಪಾಲ್ಗೊಳ್ಳುವಿಕೆ ಈ ವರ್ಷದ ಅಂತಾರಾಷ್ಟೀಯ ಯುವದಿನದ ಪರಿಕಲ್ಪನೆಯಾಗಿದೆ ಸುಸ್ದಿರ ಹಾಗೂ ಹೆಚ್ಚು ಆಪ್ಯಾಯಮಾನ ವಿಶ್ವವನ್ನು ಕಟ್ಟುವ ನಿಟ್ಟಿನಲ್ಲಿ ಯುವ ಜನರು ದೇಶಾದ್ಯಂತ ಕಾರ್ಯೋನ್ಮ್ಮಖರಾಗಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಲು ಆಗ್ರಹಿಸಿದ್ದಾರೆ ಜಾತಿ ಹಾಗೂ ಲಿಂಗ ತಾರತಮ್ಯದಂತಹ ಸಾಮಾಜಿಕ ಪಿಡುಗುಗಳನ್ನು ತೊಡೆದು ಹಾಕಲು ಯುವಕರು ಮುಂಚೂಣಿಯಲ್ಲಿ ನಿಲ್ಲಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಅಲ್ಲದೆ ಬಡತನ ಅನಕ್ಷರತೆ ಭ್ರಷ್ಟಾಚಾರ ಮುಕ್ತ ಹಾಗೂ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ನೀಡುವ ಹೊಸ ಭಾರತ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದಿದ್ದಾರೆ ಯುವ ಸಮುದಾಯದ ಭಾಗವಹಿಸುವಿಕೆ ಹಾಗೂ ಬದ್ದತೆಯನ್ನು ತಿಳಿಸುವ ಅವಕಾಶವನ್ನು ಈ ಯುವ ದಿನ ಹೊಂದಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಲಾಗಿದೆ ಎಂದು ಆರೋಪಿಸಿ ಒಂದು ಸಮುದಾಯದ ಜನರು ಬೆಂಗಳೂರಿನ ಕೆ ಜಿ ಹಳ್ಳಿ ಹಾಗೂ ದೇವರಜೀವನಹಳ್ಳಿ ಮತ್ತು ಕಾವಲ್ಬೈರಸಂದ್ರದಲ್ಲಿ ನಿನ್ನೆ ರಾತ್ರಿ ಹಲವಾರು ವಾಹನಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪದಿಸಿದ್ದಾರೆ ಫಟನೆಯಲ್ಲಿ ಶಾಸಕರೊಬ್ಬರ ಮನೆಯ ಮೇಲೂ ಗಲಭೆಕೋರರು ದಾಳಿ ನಡೆಸಿದ್ದಾರೆ

ಗಲಭೆ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗಿ ಭದ್ರತೆ ಹಾಗೂ ಕಿದಿಗೇಡಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಗೂ ಸ್ಥಳದಲ್ಲಿ ಶಾಂತಿ ಕಾಪಾಡುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಮುಖ್ಯಮಂತಿ ಬಿ ಎಸ್ ಯಡಿಯೂರಪ್ಪ ಸೂಚಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿರುವ ಭೀಕರ ರಸ್ತೆ ಅಪಘಾತದಲ್ಲಿ ಮೂವರು ಮಕ್ಕಳು ಸೇರಿದಂತೆ ಐವರು ಮೃತಪಟ್ಟಿದ್ದಾರೆ ಹಿರಿಯೂರು ತಾಲೂಕಿನ ಕೆ ಆರ್ ಹಳ್ಳಿ ಗೇಟ್ ಬಳಿ ಇಂದು ಬೆಳಗ್ಗೆ ದುರಂತ ಸಂಭವಿಸಿದೆ ಚಲಿಸುತ್ತಿದ್ದ ಬಸ್ನಿಗೆ ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿಕೊಂಡು ಐವರು ಸಜೀವ ದಹನಗೊಂಡಿದ್ದಾರೆ ಅಪಘಾತಕ್ಕೀಡಾದ ಖಾಸಗಿ ಬಸ್ವು ವಿಜಯಪುರದ ನಂದಗುಡಿಯಿಂದ ಬೆಂಗಳೂರಿಗೆ ತೆರಳುತ್ತಿತ್ತು

ಗಾಯಗೊಂಡಿರುವ ಪ್ರಯಾಣಿಕರನ್ನು ಹಿರಿಯೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಇಂದು ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆ ವೇಳೆ ಓರ್ವ ಭಯೋತ್ಪಾದಕ ಹತನಾಗಿದ್ದಾನೆ ಖಚಿತ ಸುಳಿವಿನ ಮೇರೆಗೆ ಇಂದು ಬೆಳಿಗ್ಗೆ ಕಾಮ್ರಾಜಿಪೋರಾ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ಆರಂಭಿಸಿದಾಗ ಭಯೋತ್ಪಾದಕ ಹಾಗೂ ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದು ಭಯೋತ್ಪಾದಕ ಹತನಾಗಿದ್ದಾನೆ ಮೃತಪಟ್ಟ ಭಯೋತ್ಪಾದಕನ ಗುರುತು ಇನ್ನೂ ಪತ್ತೆಯಾಗಿಲ್ಲ ಗುಂಡಿನ ಚಕಮಕಿ ವೇಳೆ ಭದ್ರತಾ ಪಡೆಯ ಓರ್ವ ಒಬ್ಬ ಯೋಧ ಕೂಡ ಹುತಾತ್ಮರಾಗಿದ್ದಾರೆ ಎಂದು ಪೊಲೀಸ್ ಮಹಾ ನಿರ್ದೇಶಕ ದಿಲ್ಬಾಗ್ ಸಿಂಗ್ ತಿಳಿಸಿದ್ದಾರೆ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆ ವೇಳೆ ನಾಲ್ವರು ಮಾವೋವಾದಿಗಳು ಹತರಾಗಿದ್ದಾರೆ ಮಾವೋವಾದಿಗಳು ಅಡಗಿದ್ದಾರೆಂಬ ಖಚಿತ ಮಾಹತಿ ಮೇರೆಗೆ ಜಗರ್ಗುಂಡ ಪ್ರದೇಶದ ಕಾಡಿನಲ್ಲಿ ಸಿಆರ್ಪಿಎಫ್ ಹಾಗೂ ಜಿಲ್ಲಾ ರಕ್ಷಣಾ ಸಿಬ್ಬಂದಿ ಶೋಧ ಕಾರ್ಯಾಚರಣೆ ನಡೆಸಿದಾಗ ಗುಂಡಿನ ಚಕಮಕಿ ನಡೆಯಿತು